ರಾಜ್ಯದ ಲೋಕಸಭೆಯ ಮೂರು ಕ್ಷೇತ್ರಗಳು ಹಾಗೂ ವಿಧಾನಸಭೆಯ ಎರಡು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಗಳ ಪ್ರಕಟಣ ಮತ್ತು ಪ್ರದಾನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ

ಮೈಸೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಧ್ವಜಾರೋಹಣ ನೆರವೇರಿಸಿ ಮೊಲೀಸ್ ವಂದನೆ ಸ್ವೀಕರಿಸಿದರು ವಿಧಾನಸೌಧದಲ್ಲಿ ಇಂದಿನಿಂದ ಕನ್ನಡ ಭಾಷೆಯಲ್ಲೇ ವ್ಯವಹಾರ ನಡೆಸಲಾಗುತ್ತದೆ ಎಂದು ಅವರು ತಿಳಿಸಿದರು ಸಂಸ್ಕಾರಭಾರತಿ ವತಿಯಿಂದ ಏರ್ಪಡಿಸಿರುವ ರಾಷ್ಷೀಯ ಯುವ ಸಂಗೀತೋತ್ಸವಕ್ಕೆ ಅವರು ಚಾಲನೆ ನೀಡಿದರು ಮೈಸೂರಿನ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಭುವನೇಶ್ವರಿ ದೇವಸ್ಥಾನಲ್ಲಿ ಶಾಸಕ ಎಸ್

ಪೈದರಾಬಾದ್ ಕರ್ನಾಟಕ ಪ್ರದೇಶದ ಕಲಬುರಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ರಾಷ್ಟರ್ವಜ ಹಾಗೂ ಕನ್ನಡ ಬಾವುಟವನ್ನು ಪಾರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಸಾಧನೆಗಳನ್ನು ಎತ್ತಿ ಹೇಳಿದರಲ್ಲದೆ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಪ್ರಾದೇಶಿಕ ಭಾಷೆಗಳನ್ನು ಬೋಧನಾ ಮಾಧ್ಯಮವಾಗಿ ಕಡ್ಡಾಯವಾಗಿ ಜಾರಿಗೆ ತರಬೇಕಾದ ಅಗತ್ವವಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ಸೂಕ್ತ ತಿದ್ದುಪಡಿ ತರಬೇಕು ಎಂದು ಮನರ್ ಉಚ್ಚರಿಸಿದರು

ರಾಯಚೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ದ್ವಜಾರೋಹಣ ನೆರವೇರಿಸಿ ಗಡಿಭಾಗದ ಕನ್ನಡ ಶಾಲೆಗಳ ಸಬಲೀಕರಣ ಹಾಗೂ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಸರ್ಕಾರ ಪಲವಾರು ಕಾರ್ಯಕ್ರಮ ಪಮ್ಮಿಕೊಂಡಿದೆ ಎಂದು ಹೇಳಿದರು ಬೀದರ್ನಲ್ಲಿ ಏರ್ಪಾಡಾಗಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಬಂಡೆಪ್ಪ ಕಾಶಂಪೂರ್ ರಾಷ್ಟ ದ್ವಜಾರೋಪಣ ನೆರವೇರಿಸಿ ರಾಜ್ಯಸರ್ಕಾರ ರೈತ ಸ್ನೇಹಿ ಸರ್ಕಾರವಾಗಿದ್ದು ರೈತರ ಬೆಳೆ ಸಾಲ ಮನ್ನಾ ಮಾಡಿದೆ ಎಂದು ಹೇಳಿದರು ಬೆಳಗಾವಿಯಲ್ಲಿ ರಾಜ್ಯೊತ್ಸವದ ಸಾಂಸ್ವತಿಕ ಸಡಗರ ಸಂಭ್ರಮ ಜನಮನ ಸೆಳೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ರಾಷ್ಟ ಧ್ವಜಾರೋಪಣ ನೆರವೇರಿಸಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದರು ಹಾಗೂ ಭವ್ತ ಮೆರವಣಿಗೆಗೆ ಚಾಲನೆ ನೀಡಿದರು ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದ ಗಣ್ಣರನ್ನು ಸಚಿವರು ಸನ್ನಾನಿಸಿದರು ಬೆಳಗಾವಿ ನಗರವಲ್ಲದೇ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದಲ್ಲೂ ಕನ್ನಡ ರಾಜ್ಕೋತ್ಸವ ಕಾರ್ಯಕ್ರಮಗಳು ನಡೆದವು ಬೆಳಗಾವಿ ನಗರದಲ್ಲಿ ರಾಜ್ಯೋತ್ವವ ಮೆರವಣಿಗೆಗೆ ಅಡ್ಡಿಪಡಿಸಲು ಯತ್ನಿಸಿದ ಮಹಾರಾಷ್ಷ ಏಕೀಕರಣ ಸಮಿತಿಯ ಕಾರ್ಯಕರ್ತರನ್ನು ಚದುರಿಸಲು ಮೊಲೀಸರು ಲಾಠಿ ಪ್ರಹಾರ ನಡೆಸಿದ ವರದಿಯಾಗಿದೆ ದಾವಣಗೆರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಚಿಕ್ಕಬಳ್ಳಾಮರದ ಸರ್ಎಂವಿ ಕ್ರೀಡಾಂಗಣದಲ್ಲಿ ಹಮ್ಮಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್

ಶಿವಶಂಕರರೆಡ್ಡಿ ಕನ್ನಡ ಧ್ವಜಾರೋಪಣ ನೆರವೇರಿಸಿ ಕನ್ನಡ ಎಂದರೆ ಕೇವಲ ಒಂದು ಭಾಷೆಯಲ್ಲ ಆದೊಂದು ಶಕ್ತಿ ರಾಜ್ಜ ಸರ್ಕಾರ ಕನ್ನಡದ ಉಳಿವಿಗೆ ಬದ್ದವಾಗಿದೆ ಎಂದರು ಭುವನೇಶ್ವರಿ ದೇವಿಯ ಮೆರವಣಿಗೆ ಜಿಲ್ಲಾಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಮರಸ್ವತರಿಗೆ ಸನ್ಮಾನ ನಡೆಯಿತು ಈ ಸಂದರ್ಭವಾಗಿ ನಾಡು ನುಡಿ ಸಂಸ್ವತಿಯನ್ನು ಬಿಂಬಿಸುವ ಶಾಲಾ ಮಕ್ಕಳ ಕಾರ್ಯಕ್ರಮ ಗಮನ ಸೆಳೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಕಚೇರಿಗಳ ಸಂಕೀರ್ಣದಲ್ಲಿ ನಡೆದ ರಾಜ್ಯೋತ್ಸವ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಕರಿಗೌಡ ದ್ವಜಾರೋಪಣ ನೆರವೇರಿಸಿ ಕನ್ನಡ ನಾಡು ನುಡಿ ಉಳಿವಿಗೆ ಪ್ರತಿಯೊಬ್ಬರು ಕಟಿಬದ್ದರಾಗಬೇಕು ಎಂದರು ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಜಾನಪದ ಕಲಾತಂಡಗಳ ಪ್ರದರ್ತನ ಭುವನೇಶ್ವರಿ ದೇವಿಯ ಮೆರವಣಿಗೆ ನಡೆಯಿತು ಶಾಸಕ ಟಿ ವೆಂಕಟರಮಣಯ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ರಾಜ್ಯಸರ್ಕಾರ ಕನ್ನಡದ ಕೆಲಸಕ್ಕೆ ಕಟಿಬದ್ದವಾಗಿದೆ ಎಂದರು ತಾಲೂಕಿನ ಫಾಟಿಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿಶೇಷ ಅಲಂಕಾರ ಮತ್ತು ಸಂಗೀತ ಕಾರ್ಯಕ್ರಮ ಹಮ್ನಿಕೊಳ್ಳಲಾಗಿತ್ತು ಕೋಲಾರ ಗದಗ್ ಬಳ್ಳಾರಿ ಸೇರಿದಂತೆ ನಾಡಿನ ಪಲವೆಡೆ ರಾಜ್ಕೋತ್ಸವ ಕಾರ್ಯಕ್ರಮಗಳು ನಡೆದ ಬಗ್ಗೆ ವರದಿಗಳು ಬಂದಿವೆ ಶಿವಮೊಗ್ಗ

ಬಹಿರಂಗ ಪ್ರಚಾರದ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರುಗಳು ಬಿರುಸಿನ ಪ್ರಚಾರ ನಡೆಸಿದರು ಈಗ ಮನೆ ಮನೆಗೆ ತೆರಳಿ ಮತದಾರರ ಮನವೊಲಿಸುವ ಪ್ರಚಾರ ನಡೆಸಬಹುದಾಗಿದೆ

ಈ ಮಧ್ಯೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ಅಲ್ಲಿ ಕಣಕ್ಕಿಳಿದಿದ್ದ ಬಿಜೆಪಿ ಅಭ್ಯರ್ಥಿ ಎಲ್ಚಂದ್ರತೇಖರ್ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದು ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದಾರೆ

ನ್ಕಾಯಮೂರ್ತಿಗಳಾದ ಅಕೋಕ್ ಗೂಳಪ್ಪ ನಿಜಗಣ್ಣವರ್ ಕೃಷ್ಣನ್ ನಟರಾಜನ್ ಪೆತ್ತೂರು ಮಟ್ಟಸ್ವಾಮಿ ಗೌಡ ಸಂದೇಶ್ ಪ್ರಹ್ನಾದ್ರಾವ್ ಗೋವಿಂದ್ರಾವ್ ಮುತಾಲಿಕ್ ಪಾಟೀಲ್ ಹಾಗೂ ಅಪ್ಪ ಸಾಹೇಬ್ ತಾಂತಪ್ಪ ಬೆಳುಂಕೆ ಅವರನ್ನು ಪೆಚ್ಚುವರಿ ನ್ನಾಯಮೂರ್ತಿಗಳಾಗಿ ನೇಮಿಸಿ ರಾಷ್ಟಪತಿಗಳು ಆದೇಶ ಹೊರಡಿಸಿದ್ದಾರೆ